ಸಂಜೆ ನಂತರ ಇದರ ಬಗ್ಗೆ ಸ್ವಷ್ಟ ಚಿತ್ರಣ ದೊರಕಲಿದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಶಾಸಕರನ್ನು ಅನರ್ಹಗೊಳಿಸಿದ ನಂತರ ಈಗ ಉಪಚುನಾವಣೆ ನಡೆಯುತ್ತಿದೆ

ಅಥಣಿ ಕಾಗವಾದ ಗೋಕಾಕ್ ಯಲ್ಲಾಪುರ ಹಿರೇಕೆರೂರು ವಿಜಯನಗರ ಚಿಕ್ಕಬಳ್ಳಾಪುರ ರಾಣಿಬೆನ್ನೂರು ಶಿವಾಜಿನಗರ ಕೆಆರ್ ಪುರಂ ಮಹಾಲಕ್ಷ್ಮಿ ಬಡಾವಣೆ ಯಶವಂತಪುರ ಹೊಸಕೋಟಿ ಕೆಆರ್ ಪೇಟಿ ಮತ್ತು ಹುಣಸೂರು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದ್ದು ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟೈದೆ

ಎಸ್ ಯದಿಯೂರಪ್ಪ ಸಮ್ಮುಖದಲ್ಲಿ ಬಿಜೆಪಿ ಸೇರಿದ್ದಾರೆ ವಿಧಾನಸಭೆಯ ಉಪಚುನಾವಣೆ ಗೆಲ್ಲಲು ಬಿಜೆಪಿ ಸರ್ಕಾರ ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ನಾಯಕರು ಜನರಿಗೆ ಇಲ್ಲ ಸಲ್ಲದ ಆಮಿಶ ಒಡ್ಡಿ ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ ಎಂದು ಟೀಕಿಸಿದರು ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಮೂಲ ಸೌಲಭ್ಯ ಕಲ್ವಿಸಲು ಸರ್ಕಾರ ಹೆಚ್ಚಿನ ಆಧ್ಯತೆ ನೀಡಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ಕುಮಾರ್ ಹೇಳಿದ್ದಾರೆ ಗದಿ ಭಾಗದ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲ್ಲೂಕಿನ ಗೋಪಿನಾಥನ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವಾಸ್ತವ್ಯ ಮಾಡಿದ ನಂತರ ಅವರು ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು ವಿಶೇಷವಾಗಿ ಗಡಿ ಪ್ರದೇಶದಲ್ಲಿನ ಸರ್ಕಾರಿ ಶಾಲೆಗಳು ಅನೇಕ ಮೂಲ ಸೌಲಭ್ಯಗಳಿಂದ ವಂಚಿತವಾಗಿವೆ ಎಂದು ಅವರು ಹೇಳಿದರು ರೈತರಿಗೆ ಸಬ್ಬಿಡಿ ದರದಲ್ಲಿ ಪೆಟ್ರೊಲ್ ಡೀಸೆಲ್ ವಿತರಿಸುವ ಯಾವುದೇ ಪ್ರಸ್ತಾಪ ಕೇಂದ್ರದ ಮುಂದೆ ಇಲ್ಲ ಎಂದು ಕೃಷಿ ಖಾತೆ ಸಹಾಯಕ ಸಚಿವ ಪರಶೋತ್ತಮ್ ರೂಪಾಲ ಲೋಕಸಭೆಗೆ ಇಂದು ತಿಳಿಸಿದರು ಪ್ರಶ್ನೋತ್ತರವಧಿಯಲ್ಲಿ ಈ ಮಾಹಿತಿ ನೀಡಿದ ಅವರು ಕಾಡು ಪ್ರಾಣಿಗಳ ಹಾವಳಿಯಿಂದ ಬೆಳೆ ಕಳೆದುಕೊಳ್ಳುವ ರೈತರಿಗೆ ರಾಜ್ಯ ಸರ್ಕಾರಗಳು ಪರಿಹಾರ ನೀಡುತ್ತಿವೆ ಈ ಸಂಬಂಧ ರಾಜ್ಯದಿಂದ ಕೇಂದ್ರಕ್ಕೆ ಪ್ರಸ್ತಾವನೆ ಬಂದರೆ ಪರಿಶೀಲಿಸಿ ಪರಿಹಾರ ನೀಡುವುದಾಗಿ ಸದನಕ್ಕೆ ಭರವಸೆ ನೀಡಿದರು

ಇದರಿಂದ ಕರ್ನಾಟಕದಲ್ಲಿ ನೀರಾವರಿ ಬಳಕೆಯ ಸಾಮರ್ಥ್ಯ ಸುಧಾರಣೆಗೆ ಸಹಾಯವಾಗಲಿದೆ ಮತ್ತು ಸುಸ್ಥಿರ ಜಲ ಭದ್ರತೆಯ ಸುಧಾರಣೆಗೂ ಸಹಕಾರಿಯಾಗಲಿದೆ ಕರ್ನಾಟಕ ಸಮಗ್ರ ಮತ್ತು ಸುಸ್ತಿರ ಜನ ಸಂಪನ್ಮೂಲ ನಿರ್ವಹಣೆ ಹೂಡಿಕೆ ಕಾರ್ಯಕ್ರಮ ಐಡಬ್ಲೂ ಆರ್ ಎ ಕ್ಕಾಗಿ ಎರಡನೇ ಯೋಜನಾ ಸಾಲ ಒಪ್ಪಂದಕ್ಕೆ ನಿನ್ನಿ ಹಣಕಾಸು ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಸಮೀರ್ ಕುಮಾರ್ ಖರೆ ಹಾಗೂ ಭಾರತದಲ್ಲಿ ಎಡಿಬಿಯ ನಿರ್ದೇಶಕ ಕೆನಿಚಿ ಯೋಕೋಯಮಾ ಸಹಿ ಹಾಕಿದರು ಈ ಹೂಡಿಕೆ ಕಾರ್ಯಕ್ರಮವು ಸಮಗ್ರ ಜಲ ಸಂಪನ್ಮೂಲ ನಿರ್ವಹಣೆಯಲ್ಲಿ ತೊಡಗಿಕೊಂಡಿರುವ ಸಂಸ್ಥೆಗಳನ್ನು ಬಲಪದಿಸುವಲ್ಲಿ ಮತ್ತು ರಾಜ್ಯದಲ್ಲಿ ನೀರಿನ ಬಳಕೆ ಸಾಮರ್ಥ್ಯ ಸುಧಾರಣೆಗಾಗಿ ನೀರಾವರಿ ವ್ಯವಸ್ಥೆ ಮೂಲಸೌಕರ್ಯ ನವೀಕರಣಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಸಹಾಯವಾಗಲಿದೆ ಎಂದು ಖರೆ ಹೇಳಿದ್ದಾರೆ

ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ದವನ್ ಬಾಹ್ಯಾಕಾಶ ಕೇಂದ್ರದಿಂದ ಏಕಕಾಲಕ್ಕೆ ಈ ಉಪಗ್ರಹಗಳನ್ನು ಉಡ್ಡಯನ ಮಾಡಲು ಇಸ್ರೋ ಈಗಾಗಲೇ ಸಕಲ ಸಿದ್ದತೆ ಮಾಡಿಕೊಂಡಿದೆ